ಹರ್ಷವರ್ಧನ್

ಲಡಾಕ್ ಪರಿಯಾಣ ಅಸ್ವಾಂ ಹಾಗೂ ತೆಲಂಗಾಣ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಉತ್ತಮ ಸಾಧನೆ ಮಾಡಿವೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ಗಾರೆ

ಹರ್ಷವರ್ಧನ್ ಹೇಳಿದ್ದಾರೆ

ಸೋಂಕು ನಿಯಂತ್ರಣ ಕ್ರಮಗಳಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದರು ಕಳೆದ ಆರು ತಿಂಗಳ ಹಿಂದೆ ಮಹಾರಾಷ್ಲದ ಪುಣೆಯಲ್ಲಿ ಒಂದೇ ಒಂದು ಪ್ರಯೋಗಾಲಯವಿತ್ತು

ರಾಜಧಾನಿ ದೆಹಲಿಯಲ್ಲಿ ಸೋಂಕು ನಿಯಂತ್ರಣಕ್ಕೆ ವಿಶೇಷ ಆದ್ಲತೆ ನೀಡಿದ ನಂತರ ಸೋಂಕು ಪ್ರಮಾಣ ಕಡಿಮೆಯಾಗಿದೆ ಎಂದು ಡಾ ಹರ್ಷವರ್ಧನ್ ಹೇಳಿದರು

ಇದರೊಂದಿಗೆ ಅವರು ಅಯೋಧ್ಯೆಯಲ್ಲಿ ಹಲವು ಅಭಿವ್ಯದ್ಲಿ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದಾರೆ ಅಯೋಧ್ಯೆ ನವವಧುವಿನಂತೆ ಸಿಂಗಾರಗೊಳ್ಳುತ್ತಿದ್ಲು

ರಾಮಾಯಣ ಕಥಾನಕವನ್ನು ಬಿಂಬಿಸುವ ಚಿತ್ರಗಳನ್ನು ರಚಿಸುತ್ತಿರುವುದು ವಿಶೇಷ ಪ್ರಧಾನಮಂತ್ರಿ ಅಯೋಧ್ಯೆ ಪ್ರವೇಶಿಸುವ ಮಾರ್ಗವನ್ನು ವಿಶೇಷವಾಗಿ ಸಿಂಗರಿಸಲಾಗುತ್ತಿದೆ ನಗರದ ಪಲವು ಕಡೆ ಅತ್ನಾಕರ್ಷಕ ದ್ವಾರಗಳನ್ನು ನಿರ್ಮಿಸಲಾಗಿದೆ ಕಟ್ಟಡಗಳನ್ನು ತ್ವಂಗರಿಸಲಾಗುತ್ತಿದೆ ಎಂದು ನಗರದ ಮೇಯರ್ ರಿಷಿಕೇಶ್ ಉಪಾದ್ಯಾಯ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ ಭೂಮಿ ಪೂಜೆಗೆ ಎರಡು ದಿನ ಮುಂಚಿತವಾಗಿ ಅಯೋಧ್ಯೆಯ ಎಲ್ಲಾ ಕಟ್ಟಡಗಳ ಮೇಲೆ ಕೇಸರಿ ಧ್ವಜಗಳು ರಾರಾಜಿಸಲಿದ್ದು ಪುರಾತನ ನಗರದ ಪ್ರತಿ ಮನೆಗಳಲ್ಲೂ ರಾಮ ಕೀರ್ತನೆ ಹಾಗೂ ರಾಮಚರಿತ ಮಾನಸ ಪಠಣ ಸೇರಿದಂತೆ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ಅವರು ತಿಳಿಸಿದ್ದಾರೆ

ಇದೇ ಸಂದರ್ಭದಲ್ಲಿ ಸಚಿವರು ಮರಿ ಪುಲಿಯ ಚಿತ್ರವನ್ನು ಸಪ ಬಿಡುಗಡೆ ಮಾಡಿದರು

ಹುಲಿಗಳ ಸಂಖ್ಯೆಯಲ್ಲಿ ಭಾರತ ಜಾಗತಿಕ ನಾಯಕತ್ನ ಹೊಂದಿದೆ ಎಂದರು ಹುಲಿ ನಿಸರ್ಗದ ಅಪರೂಪದ ಪ್ರಾಣಿಯಾಗಿದೆ ಅವುಗಳ ಇರುವಿಕೆ ಅರಣ್ಯಗಳ ಉತ್ತಮ ಸ್ನಿತಿಯನ್ನು ಸೂಚಿಸುತ್ತದೆ ಎಂದು ಹೇಳದರು

ಜಗತ್ತಿನಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿಸಲು ಸಾಧ್ಯವಿರುವ ಎಲ್ಲಾ ನೆರವು ಕಲ್ಪಿಸಲು ಭಾರತ ಸಿದ್ದವಿದೆ ಎಂದು ಸಚಿವರು ಘೋಷಿಸಿದರು ನಿಸರ್ಗದೊಂದಿಗೆ ಬದುಕುವ ಸೌಹಾರ್ದಯುತ ಸಂಸ್ಕೃತಿಯಿಂದಾಗಿ ದೇಶದಲ್ಲಿ ಜೀವ ವೈವಿಧ್ಯ ರಕ್ಷಿಸಲು ನೆರವಾಗಿದೆ ಎಂದು ಅವರು ಹೇಳಿದ್ದಾರೆ

ಪಾಕಿಸ್ತಾನದ ಲಾಹೋರ್ನ ನಾನ್ಲಕ ಬಜಾರ್ನಲ್ಲಿರುವ ಬಾಯಿ ತಾರೂಸಿಂಗ್ ಹುತಾತ್ತರ ಸ್ನಳ ಶಹೀದ್ ಆಸ್ತಾನ್ ಗುರುದ್ನಾರವಾಗಿದೆ

ಸಿಖ್ ಸಮುದಾಯಕ್ಕೆ ಅತ್ಯಂತ ಪವಿತ್ರವಾದ ಸ್ಸಳ ಹಾಗೂ ಗುರುದ್ವಾರವಾಗಿದೆ ಎಂದು ವಿದೇಶಾಂಗ ವ್ಲವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ಹೇಳಿದ್ದಾರೆ ಪಾಕಿಸ್ತಾನದಲ್ಲಿ ನಡೆದಿರುವ ಈ ಘಟನೆಗೆ ಭಾರತದಲ್ಲಿ ಗಂಭೀರ ಕಳವಳ ವ್ಯಕ್ತವಾಗಿದೆ ಪಾಕಿಸ್ತಾನದಲ್ಲಿರುವ ಅಲ್ಲಸಂಖ್ಯಾತ ಸಿಖ್ ಸಮುದಾಯಕ್ಕೆ ನ್ನಾಯ ಕಲ್ಲಿಸಬೇಕೆಂದು ಹಲವು ಕರೆಗಳು ಬಂದಿವೆ ಈ ಘಟನೆ ಕುರಿತಂತೆ ಭಾರತ ತನ್ನ ಕಳವಳವನ್ನು ವ್ಯಕ್ತಪಡಿಸಿದೆ ಈ ವಿಚಾರವನ್ನು ತನಿಖೆ ನಡೆಸಿ ತುರ್ತಾಗಿ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವಂತೆ ಪಾಕಿಸ್ತಾನವನ್ನು ಒತ್ತಾಯಿಸಿದೆ

ಈ ಸಮಾರಂಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಲಿದ್ದಾರೆ ಕೇಂದ್ರ ಮಾನವ ಅಭಿವೃದ್ದಿ ಸಂಪನ್ನೂಲ ಸಚಿವ ರಮೇಶ್ ಷೋಖಿಯಾಲ್ ನಿಶಾಂಕ್ ಈ ವಿಷಯ ತಿಳಿಸಿದ್ದಾರೆ

ಈಗಾಗಲೇ ಹ್ಲಾಕಥಾನ್ ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಲಪಡಿಸಲಾಗಿದ್ದು ಹ್ಲಾಕಥಾನ್ ಸಾಧಕರೊಂದಿಗೂ ಚರ್ಚೆ ನಡೆಸಲಾಗಿದೆ

ಮಧ್ಯಪ್ರದೇಶದಲ್ಲಿ ಆರಂಭಿಸಿರುವ ಮುಕ್ತ ಮಸ್ತಕ ಪದ್ಗತಿ ಓಪನ್ ಬುಕ್ ಸಿಸ್ಸಂ ನಲ್ಲಿ ವಿದ್ಗಾರ್ಥಿಗಳಿಗೆ ಮನೆಯಲ್ಲೇ ಪರೀಕ್ಷೆ ಬರೆಯುವ ಅವಕಾಶ ಕಲ್ಪಿಸಲಾಗಿದೆ ಅವರಿಗೆ ಪ್ರಶ್ನೆಪತ್ರಿಕೆ ಅವರ ಲಾಗಿನ್ ಐಡಿ ಹಾಗೂ ನಿರ್ಧರಿತ ಜಾಲತಾಣದಲ್ಲಿ ಲಭ್ಯವಾಗಲಿದೆ ಉತ್ತರ ಪತ್ರಿಕೆಗಳನ್ನು ಅವರು ನಿಗದಿತ ಕೇಂದ್ರಗಳಿಗೆ ತಲುಪಿಸಬೇಕು ಅಥವಾ ಅಂಚೆ ಮತ್ತು ಈಮೇಲ್ ಮೂಲಕವೂ ಉತ್ತರಪತ್ರಿಕೆಗಳನ್ನು ಕಳುಹಿಸಬಹುದು

ಆದರೆ ಈ ಬಾರಿ ಕೊರೊನಾ ಸಾಂಕ್ರಾಮಿಕ ಹಬ್ಬದ ಸಡಗರಕ್ಕೆ ತಡೆಯೊಡ್ಡಿದೆ ಈ ನಿಟ್ಟನಲ್ಲಿ ಕರ್ನಾಟಕ ಅಂಜೆ ವೃತ್ತ ಅಂತರ್ಜಾಲದ ರಾಖ ಅಂಜೆಗೆ ಚಾಲನೆ ನೀಡಿದೆ